ಿ ನೂತನ ಕೃಷಿ ಕಾಯ್ದೆ ರೈತರ ಸಮಸ್ಥೆಯನ್ನು ಮಾತುಕತೆ ಮೂಲಕ ಬಗೆಹರಿಸುವಂತೆ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಕೇಂದ್ರ ಸರ್ಕಾರಕ್ಕೆ ಸಲಹೆ ಿ ರಾಜ್ಯದಲ್ಲಿ ಶೀಘವೇ ನೂತನ ಮರಳು ಮತ್ತು ಗಣಿ ನೀತಿ ಜಾರಿಗೆ ಸೂಕ್ತ ಕ್ರಮ ಗಣಿ ಖಾತೆ ಸಚಿವ ಮುರಗೇತ್ ನಿರಾಣೆ ಿ ಮುಂದಿನ ದಿನಗಳಲ್ಲಿ ಎಲ್ಲಾ ಮತದಾರರಿಗೆ ಇ ಎಪಿಕ್ ಸೌಲಭ್ಯ ವಿಸ್ತರಣೆ ರಾಜ್ಯದ ಮುಖ್ಯ ಚುನವಾಣಾ ಅಧಿಕಾರಿ ಸಂಜೀವಕುಮಾರ್

ಲೋಕಸಭೆಯಲ್ಲಿ ರಾಷ್ಟಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ಉತ್ತರ ನೀಡಿದ ಅವರು ವಿಶ್ವದ ಹಲವು ಆರ್ಥಿಕ ತಜ್ಜರು ಸಂಸ್ವೆಗಳು ಭಾರತ ನಿಶ್ವಿತವಾಗಿ ಎರಡಂಕಿಯ ಪ್ರಗತಿ ಸಾಧಿಸುವ ಅಂದಾಜು ಮಾಡಿವೆ ಸಂಕಷ್ಟದ ಕಾಲದಲ್ಲೂ ಅಡ್ಡಿ ಆತಂಕಗಳ ನಡುವೆಯೂ ದೇಶವಾಸಿಗಳ ಅಪೇಕ್ಷೆಯಂತೆ ದೇಶ ಪ್ರಗತಿ ಸಾಧಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಈ ಕೋವಿಡ್ ಕಾಲದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಸುಧಾರಣಾ ಕಾಯ್ದೆಗಳು ರೈತರ ಹಿತ ಕಾಯುವಂತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದರು ನೂತನ ಕೃಷಿ ಕಾಯ್ಲೆಗಳನ್ನು ವಿರೋಧಿಸಿ ರೈತರು ನಡೆಸುತ್ತಿರುವ ಹೋರಾಟ ಪ್ರತಿಷ್ಠೆ ಆಗಬಾರದು ಸಮಸ್ಯೆಯನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು ಎಂದು ಜೆಡಿಎಸ್ ವರಿಷ್ಠ ಎಚ್

ರಾಯಚೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ತಮಗೆ ದೇಡವಾದ ಕಾಯ್ದೆಗಳನ್ನು ವಿರೋಧಿಸುವ ಪರಮಾಧಿಕಾರ ಹೊಂದಿದ್ದಾರೆ ಆದರೆ ಅವರ ಪ್ರತಿಭಟನೆಗೆ ಅಡ್ಡಿಪಡಿಸುವ ನಿಟ್ಟನಲ್ಲಿ ರಸ್ತೆಗೆ ತಡೆಗೋಡೆ ಮುಳ್ಳುಗಳನ್ನು ನೆಡುವುದು ಸರಿಯಾದ ಕ್ರಮ ಅಲ್ಲ ಎಂದು ಟೀಕಿಸಿದರು ಕೃಷ್ಣಾ ಮೇಲ್ಲಂಡೆ ಯೋಜನೆ ಮೂರನೇ ಹಂತದ ಕಾಮಗಾರಿ ಜಾರಿಗೆ ಅಧಿಸೂಚನೆ ಹೊರಡಿಸಬೇಕಾಗಿದೆ

ರಾಜ್ಯದಲ್ಲಿ ವಿವಿಧ ಸಮುದಾಯಗಳ ಮೀಸಲಾತಿ ಕೂಗು ಹೆಚ್ಚುತ್ತಿದ್ದು ಸಂವಿಧಾನದ ಚೌಕಟ್ಟನಲ್ಲಿ ಎಲ್ಲ ಸಮುದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ತಜ್ಜರ ಸಲಹೆ ಮೇರೆಗೆ ಕಾನೂನಿನ ಚೌಕಟ್ಟನಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ದಿವಂಗತ ಮಾಜಿ ಮುಖ್ಖಮಂತ್ರಿ ಕೆಂಗಲ್ ಪನುಮಂತಯ್ತ ಅವರ ಜನ್ನದಿನೋತ್ಸವ ಹಿನ್ನೆಲೆ ವಿಧಾನಸೌಧದ ಪಶ್ಚಿಮದ್ವಾರದಲ್ಲಿರುವ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಂಗಲ್ ಹನುಮಂತಯ್ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಗಣ್ಣರಲ್ಲಿ ಮುಂಚೂಣಿಯಲ್ಲಿದ್ದರು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲೂ ಪ್ರಮುಖ ಪಾತ್ರ ವಹಿಸಿ ನಾಡಿನ ಸಮಗ್ರ ಏಳಿಗೆಗಾಗಿ ತ್ರಮಿಸಿದ ಮಹನೀಯರು ಎಂದು ಹೇಳಿದರು

ಪ್ರಶಸ್ತಿಗೆ ಸಂಪ್ರದಾಯ ಶಿಲ್ಪ ಕಲೆ ವಿಭಾಗದಲ್ಲಿ ಗದಗ್ ಜಿಲ್ಲೆಯ ನಾಗರಾಜ ಎಸ್ ಬೆಟಗೇರಿ ಶಿವಮೊಗ್ಗ ಜಿಲ್ಲೆಯ ಜೆ

ಗಂಗಾಧರ ಜಾನಪದ ಶಿಲ್ಪ ಕಲೆಯಲ್ಲಿ ಧಾರವಾಡ ಜಿಲ್ಲೆಯ ರುದ್ರಪ್ಪ ಮಾನಪ್ಪ ಬಡಿಗೇರ ಟೆರ್ರಾಕೋಟಾ ಕಲೆಯಲ್ಲಿ ಬೆಂಗಳೂರಿನ ಉಲ್ಲಾಸ್ತರ್ ಡೇ ಸಿಮೆಂಟ್ ಶಿಲ್ಪ ಕಲೆಯಲ್ಲಿ ಉಡುಪಿ ಜಿಲ್ಲೆಯ ಪಿ

ಪ್ರಥಮ ಮತ್ತು ದ್ವಿತೀಯ ಪಿಯುಸಿಗೆ ದಾಖಲಾತಿ ಹಾಗೂ ಕಾಲೇಜು ಬದಲಾವಣೆ ದಿನಾಂಕವನ್ನು ವಿಸ್ತರಿಸಲಾಗಿದೆ

ಗಣಿ ಪ್ರದೇಶಗಳನ್ನು ಹೊರತುಪಡಿಸಿ ಹಳ್ಳ ಕೊಳ್ಳಗಳು ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ದೊರಕುವ ಮರಳಿನ ಮೇಲೆ ಹೇರಿದ ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗುವುದು ಎಂದು ತಿಳಿಸಿದರು

ನೈಸರ್ಗಿಕ ಅಪಾಯವಾಗದಂತೆ ವೈಜ್ಞಾನಿಕವಾಗಿ ಮರಳು ತೆಗೆಯುವುದರ ಕುರಿತು ಅಧ್ಯಯನ ನಡೆಸಲಾಗುತ್ತಿದೆ ಎಂದು ಸಚಿವ ಮುರಗೇಶ್ ನಿರಾಣಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲಾ ಮತದಾರರಿಗೆ ಭಾರತ ಚುನಾವಣಾ ಆಯೋಗ ಇ ಎಪಿಕ್ ಸೌಲಭ್ಯ ವಿಸ್ತರಿಸಲಿದೆ ಎಂದು ಕರ್ನಾಟಕ ರಾಜ್ಯ ಮುಖ್ಯ ಚುನವಾಣಾ ಅಧಿಕಾರಿ ಡಾಕ್ಟರ್ ಸಂಜೀವಕುಮಾರ್ ಹೇಳಿದ್ದಾರೆ ಉತ್ತರಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಮತದಾರರ ಪಟ್ಟ ಪರಿಷ್ಠರಣೆ ಹಾಗೂ ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಹೊಸದಾಗಿ ನೊಂದಾವಣೆಗೊಂಡ ಯುವ ಮತದಾರರಿಗೆ ಇ ಎಪಿಕ್ ಸೌಲಭ್ಯದ ಕುರಿತು ಜಾಗೃತಿ ಮೂಡಿಸಬೇಕಾದ ಅಗತ್ಯವಿದೆ

ಇದು ಅತ್ಯಂತ ಸುರಕ್ಷಿತ ಹಾಗೂ ಸರಳ ವ್ಯವಸ್ಥೆಯಾಗಿದ್ದು ಮತದಾರರು ತಮ್ಮ ನೊಂದಾಯಿತ ಮೊಬೈಲ್ ಸಂಖ್ಯೆ ಹಾಗೂ ವೋಟರ್ ಹೆಲ್ಲರೈನ್ ಮೊಬೈಲ್ ಆಫ್ ಮೂಲಕ ಇ ಎಪಿಕ್ ಗುರುತಿನ ಚೀಟಿಯನ್ನು ಪಡೆಯಬಹುದು ಎಂದು ತಿಳಿಸಿದರು ಹೆಣ್ಣು ಗಂಡು ಎಂದು ಭೇದಭಾವ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಭಾಗ್ಲಲ್ಕಿ ಯೋಜನೆ ಬಂದ ನಂತರ ಲಿಂಗತಾರತಮ್ಮ ಕಡಿಮೆಯಾಗಿದ್ದು ಬಡಕುಟುಂಬಗಳಿಗೆ ವಿಶ್ವಾಸ ಮೂಡಿಸಿದೆ ಎಂದು ವಿಧಾನಸಭಾಧ್ವಕ್ಷ ವಿಕ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ ಉತ್ತರಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಭಾಗ್ಯಲಕ್ಷ್ಮಿ ವಿತರಣಾ ಕಾರ್ಯತ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಲಿಂಗತಾರತಮ್ಯ ಹೊಗಲಾಡಿಸುವುದು ಹೆಣ್ಣು ಭೂಣ ಹತ್ಯೆ ತಡೆಯುವುದು ಹಾಗೂ ಹೆಣ್ಣುಮಕ್ಕಳಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಸರಕಾರ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ

ಉನ್ನತ ಶಿಕ್ಷಣ ಅಥವಾ ಸ್ವಂತ ಉದ್ದಿಮೆಗೆ ಈ ಹಣವನ್ನು ಬಳಸಿಕೊಳ್ಳಬಹುದು ಈ ಮೊದಲು ಒಂದು ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು ಆದರೆ ಸರಕಾರ ಇದಕ್ಕೆ ರಿಯಾಯಿತಿ ನೀಡಿ ಎರಡು ವರ್ಷದೊಳಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟದೆ ಆನ್ಲೈನ್ನಲ್ಲಿ ಸಹ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು ಯೋಜನೆಯ ಸದುಪಯೋಗವನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳಬೇಕು ಎಂದರು ಈಗ ಚುಟುಕು ಸುದ್ದಿ ಸ್ವಳೀಯ ಶಾಸಕರ ಪ್ರದೇಶಾಭಿವೃದ್ದಿ ನಿಧಿ ಯೋಜನೆಯಡಿ ಚಿಂತಾಮಣಿ ತಾಲೂಕಿನ ಮೂರು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಒಂದು ಕೋಟ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿ ಪಡಿಸಲಾಗುವುದು ಎಂದು ಶಾಸಕ ಎಂ

ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಸೆ ಮುಖ್ಯಾಂಶಗಳು ಿ ಕೋವಿಡ್ ಕಾಲದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೈಷಿ ಸುಧಾರಣಾ ಕಾಯ್ನೆಗಳು ರೈತರ ಹಿತ ಕಾಯುವಂತಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಿ ನೂತನ ಕೃಷಿ ಕಾಯ್ದೆ ರೈತರ ಸಮಸ್ಥೆಯನ್ನು ಮಾತುಕತೆ ಮೂಲಕ ಬಗೆಹರಿಸುವಂತೆ ಚೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಕೇಂದ್ರ ಸರ್ಕಾರಕ್ಕೆ ಸಲಹೆ ಿ ರಾಜ್ಯದಲ್ಲಿ ಶೀಘವೇ ನೂತನ ಮರಳು ಮತ್ತು ಗಣಿ ನೀತಿ ಜಾರಿಗೆ ಸೂಕ್ತ ಕ್ರಮ ಗಣಿ ಖಾತೆ ಸಚಿವ ಮುರಗೇತ್ ನಿರಾಣಿ ಿ ಮುಂದಿನ ದಿನಗಳಲ್ಲಿ ಎಲ್ಲಾ ಮತದಾರರಿಗೆ ಇ ಎಪಿಕ್ ಸೌಲಭ್ಯ ವಿಸ್ತರಣೆ ರಾಜ್ಯದ ಮುಖ್ಯ ಚುನವಾಣಾ ಅಧಿಕಾರಿ ಸಂಜೀವಕುಮಾರ್ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು